ವಿಜಯನಗರ ಕೆ ಆರ್ ಪುರ ಯಶವಂತಪುರ ಶಿವಾಜಿನಗರ ಮಹಾಲಕ್ಷ್ಮಿ ಲೇಬಿಟ್ ರಾಣಿಬೆನ್ನೂರು ಯಲ್ಲಾಪುರ ಹೊಸಕೋಟೆ ಹುಣಸೂರು ಚಿಕ್ಕಬಳ್ಳಾಪುರ ಗೋಕಾಕ್ ಅಥಣಿ ಕಾಗವಾಡ ಹಿರೇಕೆರೂರು ಕೃಷ್ಣರಾಜಪೇಟೆ ಕ್ಷೇತಗಳಲ್ಲಿ ಉಪಚುನಾವಣೆ ನಡೆಯಲಿದ್ದು ರಾಜರಾಜೇಶರಿ ನಗರ ಮತ್ತು ಮಸ್ನಿ ಕ್ಷೇತ್ರಗಳಲ್ಲಿ ಉಪಚುನಾವಣೆಯನ್ನು ಘೋಷಿಸಿಲ್ಲ

ರಾಜ್ಞದ ಅರ್ಥಿಕ ಪರಿಸ್ತಿತಿಯನ್ನು ಗಮನದಲ್ಲಿಟ್ಲುಕೊಂಡು ಸಾಲ ಮನ್ನಾ ಬಾಕಿಯ ಪಣವನ್ನು ಸಪಕಾರಿ ಕ್ಷೇತ್ರದ ಬ್ಯಾಂಕುಗಳಿಗೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್

ನಗರಪ್ರದೇಶಗಳಲ್ಲಿ ಹೆಚ್ಚಾಗಿರುವ ಡೆಂಘಿ ಮಲೇರಿಯಾ ಮುಂತಾದ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣಕ್ಕೆ ತರಲು ಕ್ರಮ ಕ್ಲೆಗೊಳ್ಳಲಾಗುವುದು ಎಂದು ಆರೋಗ್ನ ಸಚಿವ ಬಿತ್ರೀರಾಮುಲು ಹೇಳಿದ್ದಾರೆ ಆಯುಷ್ನಾನ್ ಭಾರತ್ ಯೋಜನೆಗೆ ಒಂದು ವರ್ಷ ಸಂದ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ತೆಯಿಂದ ಫೋಷ ಆಸ್ಪತ್ತೆಯವರೆಗೆ ನಡೆದ ಜಾಥಾದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಂಸದ ಪಿಸಿ ಮೋಹನ್ ಮತ್ತು ಮಾಜಿ ಶಾಸಕ ರೋಷನ್ ಬೇಗ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ರಾಜ್ಯದಲ್ಲಿ ಜನಸಾಮಾನ್ದರಿಗೆ ಮರಳು ಸುಲಭವಾಗಿ ದೊರೆಯುವಂತೆ ಮತ್ತು ರಾಜ್ಯದ ದೊಕ್ಕಸಕ್ಕೂ ಧಕ್ಕೆಯಾಗದ ರೀತಿಯಲ್ಲಿ ಮರಳು ನೀತಿಯನ್ನು ಸರಳೀಕರಣಗೊಳಿಸುವ ಕಾರ್ಯ ನಡೆದಿದೆ ಎಂದು ಗಣಿ ಸಚಿವ ಸಿ

ಪಾಟೀಲ್ ದೆಳಗಾವಿಯಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ರಮ ಮರಳು ಗಣಿಗಾರಿಕೆ ಎರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದರಿಂದ ಮರಳನ ಅಭಾವ ಉಂಟಾಗಿ ಜನ ಅಸಮಾಧಾನಕ್ಕೇಡಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮರಳು ನೀತಿಯನ್ನು ಸರಳಗೊಳಿಸಲು ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಲಾಗಿದೆ ಮರಳನ ಕುರಿತು ಆಂಧ್ರ ಪ್ರದೇಶಕ್ಕೆ ಹಾಗೂ ಗ್ರಾನ್ಟೆಟ್ ಬಗ್ಗೆ ರಾಜಸ್ಥಾನಕ್ಕೆ ಅಧಿಕಾರಿಗಳನ್ನು ಕಳುಹಿಸಿ ಅಲ್ಲಿನ ನೀತಿಗಳ ಬಗ್ಗೆ ವರದಿ ತರಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು

ಸಂಡೂರಿನ ಐತಿಹಾಸಿಕ ಕುಮಾರಸ್ವಾಮಿ ದೇವಸ್ಥಾನ ಸಮೀಪದಲ್ಲಿ ಗಣಿಗಾರಿಕೆ ನಡೆಸಲು ಜೆಂದಾಲ್ ಸಂಸ್ಥೆಗೆ ಅನುಮತಿ ನೀಡಿರುವ ಕುರಿತು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಭೇಟಿ ನೀಡಿ ಪರಿತೀಲಿಸಲಾಗುವುದು ಗಣಿಗಾರಿಕೆಯಿಂದ ದೇವಸ್ಥಾನಕ್ಕೆ ಧಕ್ಕೆ ಉಂಟಾಗುವಂತಿದ್ದರೆ ಆ ಬಗ್ಗೆ ಅಗತ್ನ ಕ್ರಮ ತೆಗೆದುಕೊಳ್ಟಲಾಗುವುದು ಎಂದು ಸಚಿವರು ಹೇಳಿದರು

ನಡ್ಡಾ ಆಗಮಿಸಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು

ಚರ್ಚ್ ಸ್ನೀಟ್ ಮತ್ತು ಎಂ ಜಿ ರಸ್ತೆಯಲ್ಲಿ ಪೌಸ್ ದಚ್ ಬೆಂಗಳೂರು ರೋಡ್ ಶೋ ಕಾರ್ಯಕ್ರಮ ಆಯೋಜಿಸಲಾಗಿದ್ದು

ಆಕಾಶವಾಣಿ ದೂರದರ್ಶನ ಚಂದನವಾಹಿನಿ ಡಿಡಿ ನ್ನೂಸ್ ಸೇರಿದಂತೆ ಪ್ರಸಾರ ಭಾರತಿ ಈ ಕಾರ್ಯಕ್ರಮ ಆಯೋಜಿಸಿದೆ ಡಿಡಿ ಫ್ರೀ ಡಿಶ್ ನ್ಲೂಸ್ ಆನ್ ಏರ್ ಆಪ್ ಡಿಆರ್ಎಂ ಮತ್ತು ಡಿಡಿ ಸ್ಫೋರ್ಟ್ಸ್ ಯೂಟ್ನೂಬ್ ಚಾನಲ್ಗಳನ್ನು ಪ್ರಚುರಪಡಿಸುವ ನಿಟ್ಟನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಡಿಡಿ ಸ್ನೋರ್ಟ್ ಮತ್ತು ಡಿಡಿ ಚಂದನದಲ್ಲಿ ಈ ಕಾರ್ಯಕ್ರಮ ನೇರಪ್ರಸಾರವಾಗಲಿದ್ದು ಎಲ್ಲರೂ ಭಾಗವಹಿಸುವಂತೆ ಕೋರಲಾಗಿದೆ